ವಾರ್ತೆಗಳ ವಿವರ ನವಭಾರತ ನಿರ್ಮಾಣಕ್ಕೆ ನಿಯಮಾವಳಗಳನ್ನು ಆಧರಿಸಿದ ಆಡಳಿತದ ಅಗತ್ತವಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಖಾಸಗಿ ಜಾಲತಾಣಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅವರು

ಭಾರತ ಅದ್ಯುತ ರೀತಿಯಲ್ಲಿ ಬದಲಾಗುತ್ತಿದ್ದು ಇದಕ್ಕೆ ತಂತ್ರಜ್ಞಾನವು ಪ್ರಮುಖ ಕಾರಣವಾಗಿದೆ ಯುವ ಶಕ್ತಿಯನ್ನು ಹಾಗೂ ಅವರ ಸಂಶೋಧನೆ ಅನ್ವೇಷಣೆಗಳನ್ನು ಉತ್ತೇಜಿಸುವ ನಿಟ್ಟನಲ್ಲಿ ಸರ್ಕಾರ ಪಲವು ಕ್ರಮ ಕೈಗೊಂಡಿದೆ ಎಂದರು

ಹೊಸ ದಿಲ್ಲಿಯ ಇಂಡಿಯಾ ಗೇಟ್ ಬಳಿಯ ಅಮರ ಜವಾನ್ ಜ್ಯೋತಿ ಸ್ಗಾರಕದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹುತಾತ್ನ ಯೋಧರಿಗೆ ನಮನ ಸಲ್ಲಿಸಿದರು ಹೊಸ ದಿಲ್ಲಿಯ ರಾಜ್ಪಥ್ನಲ್ಲಿ ನಡೆದ ಪ್ರಧಾನ ಕಾರ್ಯಕ್ರಮದಲ್ಲಿ ರಾಷ್ಟ ಧ್ವಜಾರೋಹಣ ನೆರವೇರಿಸಿದ ನಂತರ ರಾಷ್ಷಪತಿ ರಾಮನಾಥ್ ಕೋವಿಂದ್ ಪಥ ಸಂಚಲನದಲ್ಲಿ ಸೇನಾ ಪಡೆಗಳಿಂದ ಗೌರವ ವಂದನೆ ಸ್ವೀಕರಿಸಿದರು

ಸೇರಿದಂತೆ ವಿವಿಧ ಪಡೆಗಳಿಂದ ನಡೆದ ಪಥಸಂಚಲನ ಎಲ್ಲರ ಗಮನ ಸೆಳೆಯಿತು ವಿವಿಧ ಸಚಿವಾಲಯಗಳ ಸಾಧನೆ ಮತ್ತು ಯೋಜನೆಗಳನ್ನು ಪ್ರತಿಬಿಂಬಿಸುವ ಸ್ತಬ್ದ ಚಿತ್ರಗಳ ಮೆರವಣಿಗೆ ನಡೆಯಿತು ದೇಶದ ವಿವಿಧೆಡೆಯಿಂದ ಆಗಮಿಸಿದ್ದ ಕಲಾ ತಂಡಗಳು ಕಲೆ ಸಂಸ್ಕೃತಿಯ ಮಹತ್ವ ಸಾರಿ ವಿವಿಧತೆಯಲ್ಲಿ ಏಕತೆಯನ್ನು ಅಕ್ಷರ ಸಹ ಅನಾವರಣಗೊಳಿಸಿದವು

ರಾಜ್ಯಪಾಲ ವಜೂಬಾಯಿ ವಾಲಾ ಅವರು ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ತ್ರಿವರ್ಣ ಧ್ವಜಾರೋಹಣ ನೆರವೇರಿಸಿ ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸಿದರು

ಶೆಟ್ಟ ಕ್ರೀಡಾಂಗಣದಲ್ಲಿ ರಾಷ್ಟ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿ ಮಾತನಾಡಿದ ಪೌರಾಡಳಿತ ಬಾತೆ ಸಚಿವ ಸಿ

ಶಿವಳ್ಳಿ ಭಾರತ ದೇಶ ಇಂದು ವಿಶ್ವದ ಬಲಿಷ್ಠ ಮುಂದುವರಿದ ರಾಷ್ಟಗಳಿಗೆ ಮಾದರಿಯಾಗಿದೆ ಇಲ್ಲಿನ ನೀತಿ ಮೌಲ್ಯ ಅಭಿವೃದ್ಧಿ ವೇಗ ತಾಂತ್ರಿಕ ನೈಪುಣ್ಣಗಳು ಜಗತ್ತಿನ ಉಳಿದ ರಾಷ್ಟಗಳನ್ನು ಮೀರಿ ನಿಂತಿರುವದಕ್ಕೆ ಅನೇಕ ಮಹನೀಯರು ನೀಡಿದ ಕೊಡುಗೆ ಕಾರಣ ಅವರ ಶ್ರಮ ತ್ಯಾಗ ಸಾಧನೆಗಳನ್ನು ಸ್ಕರಿಸುವ ಶುಭ ಸಂದರ್ಭ ಗಣರಾಜ್ಜೋತ್ಸವವಾಗಿದೆ ಎಂದು ಹೇಳಿದರು ಪಕ್ಷ ಜಾತಿ ಧರ್ಮ ಭೇದ ಮರೆತು ನಾವೆಲ್ಲ ಜಿಲ್ಲೆಯ ಅಭಿವೃದ್ದಿಗೆ ಒಟ್ಟಾಗಿ ಕ್ರಮಿಸೋಣ ಎಂದು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹ್ಲದ್ ಖಾನ್ ಜನತೆಗೆ ಕರೆ ನೀಡಿದ್ದಾರೆ

ಪಾಟೀಲ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಕ್ಕರೆ ಖಾತೆ ಸಚಿವ ಆರ್

ತಿಮ್ನಾಪುರ ರಾಷ್ಷ ಧ್ವಜಾರೋಹಣ ನೆರವೇರಿಸಿದರು ರಾಷ್ಟೀಯ ಭಾವೈಕ್ಯ ಸಾರುವ ಹಾಗೂ ದೇಶ ಭಕ್ತಿ ಗೀತೆಗಳ ನೃತ್ಯ ರೂಪಕಗಳನ್ನು ಪ್ರಸ್ತುತಪಡಿಸಲಾಯಿತು

ಇದೇ ರೀತಿ ದಾವಣಗೆರೆ ರಾಯಚೂರು ಬೀದರ್ ಕಲಬುರಗಿ ಮಡಿಕೇರಿ ಮಂಗಳೂರು ಮಂಡ್ಯ ಕೋಲಾರ ಚಿಕ್ಕಬಳ್ಳಾಪುರ ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಆಯಾ ಜಿಲ್ಲೆಗಳ ಜಿಲ್ಲಾ ಉಸ್ತುವಾರಿ ಸಚಿವರು ಗಣ ರಾಜ್ಯೋತ್ಸವ ದಿನ ರಾಷ್ಟ ದ್ವಜಾರೋಹಣ ನೆರವೇರಿಸಿದ ವರದಿಗಳಾಗಿವೆ ಕರಾವಳಿಯಲ್ಲಿ ಶ್ರವಾಸೋದ್ದಮ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದ್ದು ಕುಂದಾಪುರದಿಂದ ಕಾಸರಗೋಡುವರೆಗೆ ನದಿ ತೀರದ ಪ್ರವಾಸೋದ್ಯಮಕ್ಕೆ ಇರುವ ಅವಕಾಶ ಸಾಧ್ಯತೆಗಳ ಬಗ್ಗೆ ಅಧ್ಯಯನ ನಡೆಸಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯು

ಖಾದರ್ ಹೇಳಿದ್ದಾರೆ

ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯ ಗಂಗಮ್ಮ ದೇವಾಲಯವೊಂದರಲ್ಲಿ ಪ್ರಸಾದ ಸ್ವೀಕರಿಸಿ ಇಬ್ಬರು ಮಹಿಳೆಯರು ನಿನ್ನೆ ಮೃತಪಟ್ಟಿದ್ದಾರೆ ತೀವ್ರ ಅಸ್ವಸ್ಥಗೊಂಡವರನ್ನು ತಾಲ್ಲೂಕು ಹಾಗೂ ಕೋಲಾರ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ ಈ ಘಟನೆ ಕುರಿತು ಪ್ರಕಿಕ್ರಿಯಿಸಿರುವ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ರಾಜ್ಯದಲ್ಲಿ ಪದೇ ಪದೇ ಇಂತಹ ದುರಂತಗಳನ್ನು ತಡೆಯಲು ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ತ್ರಮಗಳ ಕುರಿತು ಮಾರ್ಗಸೂಚಿ ಹೊರಡಿಸುವ ಅಗತ್ಯವಿದ್ದು ಅಧಿಕಾರಿಗಳೊಂದಿಗೆ ಚರ್ಚಿಸ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಪ್ಪದೇಶ ಸಮಾಚಾರ ಕೇಳುತ್ತಿದ್ದೀರಿ ದೇತ ವಾಸಿಗಳೊಂದಿಗೆ ತಮ್ಮ ಮನದಾಳದ ಅನಿಖಕೆಗಳನ್ನು ಹಂಚಿಕೊಳ್ಳುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ ಕಾರ್ಯಕ್ರಮ ಇಂದು ಪ್ರಸಾರವಾಗಲಿದೆ

ಧಾರವಾಡದ ನೇಚರ್ ರಿಸರ್ಚ್ ಸೆಂಟರ್ ಹಾಗೂ ವಿವಿಧ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ತಾಲ್ಮಲಾ ನದಿಯ ಉಗಮ ಸ್ಥಾನ ಹರಿವಿನ ಹಾದಿ ಉಳಿಸಲು ಮತ್ತು ನಗರ ವಾಸಿಗಳಲ್ಲಿ ಸಾಮಾಜಿಕ ಜವಾಬ್ದಾರಿ ಉದ್ದೀಪಿಸುವ ನಿಟ್ಟನಲ್ಲಿ ಹಾಗೂ ಪುನರುತ್ಥಾನ ಚಿಟುವಟಕೆಗಳಿಗೆ ನೈತಿಕ ಮತ್ತು ಆರ್ಥಿಕ ದೆಂಬಲ ಗಳಿಸಲು ಜಾಥಾ ನಡೆಯಲಿದೆ

ಆರ್ ಶ್ರೀನಿವಾಸ್ ಹೇಳದ್ದಾರೆ ದಾವಣಗೆರೆಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸ್ಮಾರ್ಟ್ಸಟ ಯೋಜನೆಯಡಿ ದಾವಣಗೆರೆ ನಗರದ ಸಮಗ್ರ ಅಭಿವೃದ್ಧಿಗೆ ಈಗಾಗಲೇ ನೀಲ ನಕ್ಷೆ ತಯಾರಾಗಿದ್ದು ಮೊದಲ ಹಂತದಲ್ಲಿ ಹಳೆ ದಾವಣಗೆರೆ ಭಾಗದಲ್ಲಿ ರಸ್ತೆ ಚರಂಡಿ ಸೇರಿದಂತೆ ಅಗತ್ಯ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ತಿಳಿಸಿದರು

ಮಟ್ಟರಂಗ ಶೆಟ್ಟ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಚಾಮರಾಜನಗರ ಜಿಲ್ಲೆಯಲ್ಲಿ ನಿನ್ನೆ ಬರ ಪರಿಸ್ಠಿತಿ ಹಾಗೂ ಇಲಾಖೆಗಳ ಕಾರ್ಯಕ್ರಮ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಬೇಟಿಗೆ ವೇಳೆ ಕುಡಿಯುವ ನೀರು ಸಮಸ್ಥೆ ಸಾಮಾನ್ಯವಾಗಿ ಉಂಟಾಗುತ್ತದೆ ಬಹುಗ್ರಮ ಕುಡಿಯುವ ನೀರು ಯೋಜನೆ ವ್ಯಾಪ್ತಿಗೆ ಬರುವ ಗ್ರಾಮಗಳಲ್ಲಿ ನೀರಿನ ಸಮಸ್ಯ ಕಂಡು ಬರದಿರಬಹುದು ಆದರೆ ಈ ಯೋಜನೆಗೆ ಒಳಪಡದ ಪ್ರದೇತಗಳಲ್ಲಿ ನೀರು ಪೂರೈಕೆಯಲ್ಲಿ ಕೊರತೆ ಉಂಟಾಗದಂತೆ ಅಗತ್ಯಕ್ರಮ ವಹಿಸಬೇಕು ಎಂದರು

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು